ವಿಶ್ಲಸಂಸ್ದೆಯ ಸಾಮಾನ್ಯ ಅಧಿವೇಶನದ ನೇಪಥ್ಯದಲ್ಲಿ ಪ್ರಧಾನಮಂತಿ ನರೇಂದ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ದೊನಾಲ್ಡ್ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ನಂತರ ಜಂಟಿ ಸುದ್ಗೋಷ್ಡಿಯಲ್ಲಿ ಮೋದಿ ಟ್ರಂಪ್ ಮಾತನಾದಿದರು ಭಾರತದ ಸೌಹಾರ್ದ ಸಂಬಂಧ ಹಿಂದಿಗಿಂತಲೂ ಉತ್ತಮವಾಗಿದೆ ಅತಿ ಶೀಫ್ರದಲ್ಲೇ ವ್ಯಾಪಾರ ಒಪ್ಪಂದ ಮಾದಿಕೊಳ್ಳಲಾಗುವುದು ಈ ಬಗ್ಗೆ ಎಲ್ಲ ಸಿದ್ದತೆ ನಡೆದಿದೆ ದ್ವಿಪಕ್ಷೀಯವಾಗಿ ಪೂರಕವಾಗಿರುವ ವ್ಯಾಪಾರ ಒಪ್ಪಂದಗಳನ್ನು ಅನುಷ್ಣಾನಕ್ಕೆ ತರಲಾಗುವುದು ಎಂದು ಟ್ರಂಪ್ ಹೇಳಿದರು

ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ

ಜಮ್ಮು ಕಾಶ್ಟೀರದ ವಿಷಯದ ಕುರಿತು ಪ್ರಸ್ತಾಪಿಸಿದ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿದೆ ಭಯೋತ್ಪಾದನೆ ವಿಷಯಕ್ಕೆ ಬಂದರೆ ಮೋದಿ ಅವರು ಈಗಾಗಲೇ ಪಾಕಿಸ್ತಾನಕ್ಕೆ ಸ್ವಷ್ಟ ಹಾಗೂ ಖಡಕ್ ಸಂದೇಶವನ್ನು ಕಳುಹಿಸಿದ್ದಾರೆ ಇದು ಆ ದೇಶಕ್ಕೆ ಕೇಳಿಸಿದೆ ಎನಿಸುತ್ತದೆ ಎಂದರು ಇನ್ನು ಭೆಯೋತ್ಪಾದನೆ ವಿಷಯವನ್ನು ಹೇಗೆ ನಿಭಾಯಿಸಬೇಕು ಹಾಗೂ ಯಾವ ರೀತಿ ತಿರುಗೇಟು ನೀಡಬೇಕು ಎನ್ನುವುದು ನರೇಂದ ಮೋದಿಗೆ ತಿಳಿದಿದೆ ಎಂದು ಟ್ರಂಪ್ ಹೇಳಿದರು ಭಾರತಕ್ನಾಗಿ ನರೇಂದ ಮೋದಿ ಅವರು ಅದ್ಭುತ ಕೆಲಸ ಮಾಡಿದ್ದಾರೆ ಇದು ನಿಜಕ್ನೂ ಶ್ವಾಘನೀಯ ಹಾಗೂ ಅನುಕರಣೀಯ ಎಂದು ಟ್ರಂಪ್ ತಿಳಿಸಿದರು ಮಾತುಕತೆ ಅತ್ಯಂತ ಫಲಪ್ರದವಾಗಿತ್ತು ಎಂದು ಮೋದಿ ಬಣ್ಣಿಸಿದರು ಜಂಟಿ ಸುದ್ದಿಗೋಷ್ಣಿ ನಂತರ ಮಾತನಾಡಿದ ಭಾರತದ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಕಾರ್ಯದರ್ಶಿ ವಿಜಯ್ ಗೋಖಲೆ ಒಪ್ಪಂದಗಳು ಅತಿ ಶೀಫ್ರದಲ್ಲೇ ಅನುಷ್ಣಾನಕ್ಕೆ ಬರಲಿದೆ ಎಂದರು ದ್ವಿಪಕ್ಷೀಯ ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನವು ಜಮ್ಮು ಕಾಶ್ಲೀರದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಸ್ಪಷ್ಟಿಸುತ್ತಿದೆ ಎಂಬದನ್ನು ಮನವರಿಕೆ ಮಾಡಿಕೊಡಲಾಯಿತು ಎಂದು ಗೋಖಲೆ ತಿಳಿಸಿದರು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ನ್ನೂಯಾರ್ಕ್ನಲ್ಲಿದ್ದು ಮತ್ತಷ್ಟು ಮಾತುಕತೆ ನಡೆಸಲಿದ್ದಾರೆ ನಂತರ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ ಎಂದು ಗೋಖಲೆ ಹೇಳಿದರು ದೇಶದ ಜನತೆಗೆ ಸುರಕ್ಷಿತ ಭಾವ ಮೂದಿಸಲು ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರು ತಮ್ಮ ಅತ್ಯುತ್ತಮ ಕೊದುಗೆ ನೀಡಲು ಮುಂದೆ ಬರಲು ಸರ್ಕಾರ ಒಂದಡಿ ಮುಂದೆ ಸಾಗಲು ಬದ್ದವಾಗಿದೆ ಎಂದು ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಹೇಳಿದ್ದಾರೆ ಅವರು ನಿನ್ನೆ ಸಂಜೆ ಚೆನ್ಟೈನಲ್ಲಿ ಭಾರತೀಯ ತೀರ ರಕ್ಷಣಾ ಪಡೆಯ ಪದವಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು

ಭಾರತೀಯ ಕಡಲ ಕ್ಷೇತ್ರದ ವ್ಯಾಪಾರೀ ವೃಂದಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಖಾತ್ರಿ ಪಡಿಸಿ ಸಮನ್ವಯತೆ ಮೂಡುವಂತೆ ಮಾಡುವಲ್ಲಿ ಭಾರತೀಯ ತಟ ರಕ್ಷಣಾ ಪಡೆ ಪ್ರಮುಖ ಪಾತ್ರವಹಿಸಿದೆ ಎಂದು ರಾಜ್ನಾಥ್ ಸಿಂಗ್ ಶ್ಲಾಘಿಸಿದರು

ಇದರಲ್ಲಿ ಒಬ್ಬರು ಗ್ಯಾಲಂಟ್ರಿ ವಿಭಾಗದಲ್ಲಿ ಮತ್ತು ಉಳಿದವರು ವಿಶಿಷ್ವ ಸೇವಾ ವಿಭಾಗದಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು

ಬಾಂಗ್ಲಾದೇಶದ ಉಗ್ರ ಸಂಘಟನೆ ಜಮಾರತ್ ಉಲ್ ಮುಜಾಹಿದ್ದೀನ್ ಜೆಎಂಬಿ ಸದಸ್ಯರಿಂದ ಬೆಂಗಳೂರಿನಲ್ಲಿ ರಾಷ್ಟೀಯ ತನಿಖಾ ತಂದ ಎನ್ಐಎ ಸುಧಾರಿತ ಸ್ಪೋಟಕಗಳ ವಸ್ತುಗಳನ್ನು ವಶಪದಿಸಿಕೊಂಡಿದೆ ತನಿಖಾ ತಂಡ ಸೆರೆ ಹಿಡಿದ ಉಗ್ರವಾದಿ ಜಹೀದುಲ್ಲಾ ಇಸ್ಲಾಂ ನೀಡಿದ ಮಾಹಿತಿ ಮೇರೆಗೆ ಈ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ

ಸುಧಾರಿತ ಸ್ಪೋಟಕಗಳು ಮತ್ತು ಗ್ರೆನೇಡ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಉಗ್ರರ ಅಡಗುತಾಣದಿಂದ ವಶಪಡಿಸಿಕೊಳ್ಳಲಾಗಿದೆ ಎಂದು ಎನ್ಐಎ ತಿಳಿಸಿದೆ

ರಾಜ್ಯದಲ್ಲಿ ಸ್ಪೋಟದ ನಂತರ ನಗರದ ಸೋಮದೇವನಹಳ್ಳಿ ಪೋಲಿಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಎನ್ಐಎ ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ನಂತರ ಭಾರತೀಯ ದಂಡ ಸಂಹಿತೆ ವಿವಿಧ ಕಲಂಗಳದಿ ಮತ್ತು ಕಾನೂನು ಬಾಹಿರ ಚಟುವಟಿಕೆ ನಿಷೇಧ ಕಾಯ್ದೆಯಡಿ ಪ್ರಕರಣವನ್ನು ನವದೆಹಲಿಯ ಎನ್ಐಎ ಪೋಲಿಸ್ ಠಾಣೆಯಲ್ಲಿ ಪುನಃ ದಾಖಲಿಸಿಕೊಂಡಿದೆ ಬ್ರೇಕ್ ಮಹಾರಾಷ್ಟ್ರ ರಾಜ್ಯ ಸಹಕಾರ ಬ್ಯಾಂಕ್ ಅವ್ಯವಹಾರಕ್ಕೆ ಸಂಬಂಧಿಸಿ ಜಾರಿ ನಿರ್ದೇಶನಾಲಯವು ಮಾಜಿ ಉಪ ಮುಖ್ಯಮಂತ್ರಿ ಅಜಿತ್ ಪವಾರ್ ವಿರುದ್ದ ಪ್ರಕರಣ ದಾಖಲಿಸಿದೆ

ಅವ್ಯವಹಾರ ನಡೆದಿದೆ ಎಂದು ಶಂಕಿಸಲಾಗಿದ್ದು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯಿದೆ ಪಿಎಂಎಲ್ಎ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ

ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದ ನೇಪಥ್ಯದಲ್ಲಿ ಇಂಡೋ ಪೆಸಿಫಿಕ್ ದ್ವೀಪಗಳ ಅಭಿವ್ವದ್ದಿಶೀಲ ದೇಶಗಳ ನಾಯಕರ ಸಮಾವೇಶ ನಡೆಯಿತು ಭಾರತದ ನೇತೃತ್ವದಲ್ಲಿ ನಡೆದ ಈ ಸಮಾವೇಶದಲ್ಲಿ ಫಿಜಿ ಕಿರಿಬಾತಿ ಗಣರಜ್ಯ ಮಾರ್ಷಲ್ ದ್ವೀಪ ಮೈಕ್ರೊನೇಷ್ಲಾ ನೌರು ಗಣರಾಜ್ಯ ಪಲೌವ್ ಗಣರಾಜ ಪಪುವಾ ನ್ಯೂ ಗಿನಿಯಾ ಸಮೊವಾ ಸಾಲೊಮನ್ ದ್ವೀಪಕ್ ಟೊಂಗ ಟುವಾಲು ವನೌಟು ಗಣರಾಜ್ಯದ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು

ಇಂಡೋ ಪೆಸಿಫಿಕ್ ದ್ವೀಪ ರಾಷ್ಟಗಳ ಅಭಿವೃದ್ದಿಗೆ ಭಾರತ ಸದಾ ಬದ್ದವಾಗಿದೆ ಎಂದು ಮೋದಿ ಅವರು ಈ ಸಮಾವೇಶದಲ್ಲಿ ತಿಳಿಸಿದರು ನಂತರ ಈ ದ್ವೀಪ ರಾಷ್ಟ್ರಗಳ ನಾಯಕರ ಜತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದರು ಇದೇ ಮೊದಲ ಬಾರಿಗೆ ವಿಶ್ವಸಂಸ್ದೆಯ ಸಾಮಾನ್ಯ ಅಧಿವೇಶನದ ನೇಪಥ್ಯದಲ್ಲಿ ಪ್ರಧಾನಿ ಮೋದಿ ಈ ದ್ವೀಪ ರಾಷ್ಟಗಳ ಪ್ರಮುಖ ನಾಯಕರ ಜತೆ ಸಮಾಲೋಚನೆ ನಡೆಸಿದರು ನವೀಕೃತ ಇಂಧನ ಕ್ಷೇತ್ರ ಪ್ರಾಕೃತಿಕ ವಿಕೋಪ ತಡೆ ಮೂಲ ಸೌಕರ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕೈಗೊಳ್ಳಬಹುದಾದ ಯೋಜನೆಗಳ ಬಗ್ಗೆ ಈ ಸಮಾವೇಶದಲ್ಲಿ ನಾಯಕರು ಸಮಾಲೋಚನೆ ನಡೆಸಿದರು ಸಮಾವೇಶದಲ್ಲಿ ಪ್ರಮುಖ ಭಾಷಣ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ಮತ್ತು ಪೆಸಿಫಿಕ್ ದ್ವೀಪ ರಾಷ್ಟಗಳು ಹಿಂದಿನಿಂದಲೂ ಪರಸ್ಪರ ಸೌಹಾರ್ದ ಸಂಬಂಧ ಹೊಂದಿದೆ ಈ ದೇಶಗಳ ಅಭಿವೃದ್ದಿಗೆ ಭಾರತ ಸದಾ ಕೈ ಜೋಡಿಸಿದೆ ಭವಿಷ್ಯದಲ್ಲಿಯೂ ಇದೇ ರೀತಿ ಸಾಗುವ ಬಗ್ಗೆ ಯೋಜನೆ ರೂಪಿಸೋಣ ಇದಕ್ಕಾಗಿ ಎಲ್ಲರ ಬೆಂಬಲ ಸಹಕಾರ ಅಗತ್ಯ ಎಂದರು ಜಾಗತಿಕ ತಾಪಮಾನ ವಿಷಯದಲ್ಲಿ ವಿಶ್ವದ ನಾಯಕರ ನಿರ್ಣಯವನ್ನು ಜಾರಿಗೆ ತರಲು ಭಾರತ ಅತ್ಯಂತ ಕಾಳಜಿ ವಹಿಸಿದೆ ಈ ವಿಷಯದಲ್ಲಿ ಭಾರತ ಮುಂಚೂಣಿಯಲ್ಲಿದೆ ನವೀಕೃತ ಇಂಧನ ಕ್ಷೇತ್ರಕ್ಕೆ ಈಗ ಅತಿ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಅಲ್ಲದೇ ಲಂಕ್ಕೂ ಹೆಚ್ಚು ರಾಷ್ಟ್ರಗಳು ಸೌರ ಇಂಧನ ಬಳಕೆಗೆ ಮುಂದಾಗಿರುವುದು ಸ್ವಾಗತಾರ್ಹ ಎಂದು ಮೋದಿ ಹೇಳಿದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಜತೆಗೆ ಸಬ್ ಕಾ ವಿಶ್ವಾಸ್ ಎಂಬುದು ಭಾರತದ ಮೂಲಮಂತ್ರವಾಗಿದೆ

ಭಾರತ ಮತ್ತು ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಜತೆ ರಚನಾತ್ಮಕ ಪಾಲುದಾರಿಕೆ ನಾವು ಒತ್ತು ನೀಡಲಿದ್ದೇವೆ ಪರಸ್ಪರ ತರಬೇತಿ ಕಾರ್ಯಕ್ರಮಗಳು ವಿದೇಶ ವ್ಯವಹಾರ ತರಬೇತಿ ಸೇವೆ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರ ನೀಡಲು ನಾವು ಸದಾ ಸಿದ್ದರಿದ್ದೇವ ಎಂದು ಹೇಳಿದರು ಜನರ ಜೀವನ ಮಟ್ಟ ಸುಧಾರಣೆಯಾಗುವ ನಿಟ್ಟಿನಲ್ಲಿ ಅಭಿವ್ವದ್ದಿ ಪರ ನೀತಿ ಅಲವದಿಸಬೇಕಾದ ಅಗತ್ಯವಿದೆ ಎಂದು ಪ್ರಧಾನ ಮಂತ್ರಿ ಮೋದಿ ಪ್ರತಿಪಾದಿಸಿದರು ಭಾರತ ಮತ್ತು ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ನಾಯಕರ ನೇತೃತ್ವದಲ್ಲಿ ನಿಯೋಗ ಭಾರತಕ್ಕೆ ಆಗಮಿಸಬೇಕು ಅಭಿವೃದ್ದಿ ಪಥದಲ್ಲಿ ಎಲ್ಲರೂ ಹೆಜ್ಜೆ ಹಾಕೋಣ ಎಂದು ನರೇಂದ್ರ ಮೋದಿ ತಿಳಿಸಿದರು